ಮಲ್ಲಿಕ್ ಅವರನ್ನು ಶ್ರೀನಗರದ ರಾಜಭವನದಲ್ಲಿ ಭೇಟಿ ಮಾಡಿ ಭದ್ರತಾ ವ್ತವಸ್ಸೆ ಕುರಿತು ಸಮಾಲೋಚನೆ ನಡೆಸಿದರು ಅಂತಾರಾಷ್ಷೀಯ ಗಡಿ ನಿಯಂತ್ರಣ ರೇಖೆ ಬಳಿ ಉಗ್ರರ ನುಸುಳುವಿಕೆ ಹಾಗೂ ಭಯೋತ್ವಾದಕ ಕೃತ್ಯ ಎಸಗುವವರ ಮೇಲೆ ರಕ್ಷಣಾ ಪಡೆ ತೀವ್ರ ನಿಗಾ ಇಟ್ಷದ್ದು ಮುಂಬರುವ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಯ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಇಟನೆಗಳು ನಡೆಯದಂತೆ ಮುನ್ನಚ್ವರಿಕೆ ಕೈಗೊಳ್ಳುವ ಕುರಿತಂತೆ ರಾಜ್ಯಪಾಲರೊಂದಿಗೆ ಚರ್ಚೆ ನಡೆಸಿದರು ಉತ್ತರ ಕಾಶ್ಮೀರದ ಬಲ್ಬೀರ್ ಚೌಕ್ಗೆ ರಕ್ಷಣಾ ಮಂತ್ರಿ ಅವರೊಂದಿಗೆ ಭೂಸೇನಾ ಮಹಾದಂಡ ನಾಯಕ ಜನರಲ್ ಬಿಪಿನ್ ರಾವತ್ ಭೇಟಿ ನೀಡಿ ಸೇನಾ ಸಿಬ್ಬಂದಿ ಕೈಗೊಂಡಿರುವ ಭದ್ರತಾ ವ್ಯವಸ್ಥೆಯನ್ನು ಪರಾಮರ್ಶಿಸಿದರು ಬಲ್ಬೀರ್ ಚೌಕಿಗೆ ಭಾರತದ ರಕ್ಷಣಾಮಂತ್ರಿಯೊಬ್ಬರು ಭೇಟಿ ನೀಡಿದ್ದು ಇದೇ ಮೊದಲು ಅಲ್ಲದೆ ಗಡಿಭಾಗದ ಕುಪ್ವಾರ ಜಿಲ್ಲೆಗೂ ಸಚಿವರು ಭೇಟಿ ನೀಡಿದರು ಯಾವುದೇ ಭಯೋತ್ಪಾದನಾ ಚಟುವಟಿಕೆಗಳು ಅಥವ ಶಾಂತಿ ಕದಡುವ ಯತ್ನಗಳ ವಿರುದ್ದ ತಕ್ಷಣದ ಕಾರ್ಯಾಚರಣೆ ನಡೆಸಲು ಸದಾ ಸನ್ನದ್ದರಾಗಿರುವಂತೆ ಸಚಿವರು ಸಲಹೆ ನೀಡಿದರು

ಸೈಪ್ರಸ್ನ ರಾಜಧಾನಿ ನಿಕೋಸಿಯಾದಲ್ಲಿ ನಿನ್ನೆ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಅವರು ನವ ಭಾರತ ಅಭಿವೃದ್ಧಿಯತ್ತ ದಾಪುಗಾಲಿಡುತ್ತಿದ್ದು ಆಕ್ಮ ವಿಶ್ವಾಸದಿಂದ ಮುನ್ನಡೆಯುತ್ತಿದೆ ಜಗತ್ತಿನಲ್ಲೇ ಭಾರತ ಅತಿ ಕ್ಷಿಪ್ರವಾಗಿ ಪ್ರಗತಿ ಹೊಂದುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿದೆ ಎಂದರು ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಸ್ವಾರ್ಟ್ಅಪ್ ಇಂಡಿಯಾ ಉಜ್ವಲಾ ಮತ್ತಿತರ ಯೋಜನೆಗಳು ಜನಸಾಮಾನ್ಯರ ಜೀವನಶೈಲಿ ಉತ್ತಮ ಪಡಿಸುವ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿವೆ ಎಂದು ರಾಷ್ಷಪತಿ ತಿಳಿಸಿದರು ಭಾರತ ಮತ್ತು ಸೈಪ್ರಸ್ ನಡುವಿನ ಐತಿಹಾಸಿಕ ಬಾಂಧವ್ಯ ಸ್ಮರಿಸಿದ ಅವರು ಎರಡೂ ದೇಶಗಳು ಪ್ರಾಜೀನ ನಾಗರೀಕತೆ ಹೊಂದಿದ್ದು ವೈವಿಧ್ಯಮಯ ಸಂಸ್ಟತಿ ಪ್ರಧಾನ ರಾಷ್ಟಗಳಾಗಿವೆ ಮಹಾತ್ಮಾಗಾಂಧಿ ರವೀಂದ್ರನಾಥ ಠಕೂರ್ ಮುಂತಾದ ಭಾರತೀಯ ನಾಯಕರ ಬಗ್ಗೆ ಸೈಪ್ರಸ್ನಲ್ಲಿ ಅಪಾರ ಗೌರವವಿದೆ ಎಂದರು ಸೈಪ್ರಸ್ ಭೇಟಿಯ ಎರಡನೇ ದಿನವಾದ ಇಂದು ರಾಷ್ಟಪತಿಯವರು ಅಲ್ಲಿನ ರಾಷ್ಟಾದ್ಯಕ್ಷ ನಿಕೋಸ್ ಅನಸ್ತಸಿಯಾಡೆಸ್ ಅವರೊಂದಿಗೆ ಇಂದು ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎರಡೂ ರಾಷ್ಷಗಳ ನಡುವೆ ವಿವಿಧ ವಲಯಗಳಲ್ಲಿ ಸಹಕಾರ ಕುರಿತು ದ್ವಿಪಕ್ಷೀಯ ಒಡಂಬಡಿಕೆಗಳಿಗೆ ಸಹಿ ಬೀಳುವ ನಿರೀಕ್ಷೆಯಿದೆ ಇದಲ್ಲದೆ ರಾಷ್ಷಪತಿಯವರು ಸೈಪ್ರೆಸ್ನ ಜನಪ್ರತಿನಿಧಿ ಸಭೆಯ ವಿಶೇಷ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಭದ್ರತಾಪಡೆಗಳ ದ್ವೈವಾರ್ಷಿಕ ಮಾತುಕತೆ ದೆಹಲಿಯಲ್ಲಿಂದು ಆರಂಭಗೊಳ್ಳಲಿದೆ ಭಾರತೀಯ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಮಹಾ ನಿರ್ದೇಶಕ ಕೆ

ಶರ್ಮಾ ಭಾರತೀಯ ನಿಯೋಗವನ್ನು ಪ್ರತಿನಿಧಿಸಲಿದ್ದು ಬಾಂಗ್ಲಾದೇಶ ಗಡಿ ರಕ್ಷಣಾ ಪಡೆ ಬಿಜಿಬಿ ಮಹಾನಿರ್ದೇಶಕ ಮೇಜರ್ ಜನರಲ್ ಶಫೀನುಲ್ ಇಸ್ಲಾಮ್ ಬಾಂಗ್ಲಾ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ ಗಡಿ ಭಾಗದಲ್ಲಿ ಮಾದಕದ್ರವ್ಯ ಮತ್ತು ಶಸ್ತ್ರಾಸ್ತ್ರ ಕಳ್ಳಸಾಗಣೆ ದನಕರುಗಳ ಕಳವು ಮತ್ತಿತರ ಅಪರಾಧ ನಿಯಂತ್ರಣದಲ್ಲಿ ಸಹಕಾರ ಕುರಿತ ಚರ್ಚೆ ನಡೆಯಲಿದೆ

ಇತ್ತೀಚಿನವರೆಗೆ ಮಲೇಷ್ಯಾ ಇಂಡೋನೇಷ್ಯಾ ಶ್ರೀಲಂಕಾ ಮುಂತಾದ ಕಡೆಗಳಿಂದ ಭಾರತ ಕೊಬ್ಬರಿ ಎಣ್ಣೆ ಆಮದು ಮಾಡಿಕೊಳ್ಳುತ್ತಿತ್ತು ಆದರೆ ಈಗ ಈ ರಾಷ್ಷಗಳಿಗೆ ಕೊಬ್ಬರಿ ಎಣ್ಣೆ ರಫ್ತು ಮಾಡಲಾಗುತ್ತಿದೆ ಅಲ್ಲದೆ ಇದೇ ಪ್ರಥಮ ಬಾರಿಗೆ ಅಮೆರಿಕ ಮತ್ತು ಯುರೋಪ್ ರಾಷ್ಟಗಳಿಗೆ ಭಾರೀ ಪ್ರಮಾಣದ ಕೊಬ್ಬರಿ ರಫ್ತು ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ತೆಂಗು ಉತ್ವಾದನೆಯಲ್ಲಿ ಮಾತ್ರವಲ್ಲದೆ ತೆಂಗು ಸಂಸ್ಕರಣೆ ಮತ್ತು ರಫ್ತಿನಲ್ಲೂ ಭಾರತ ಜಾಗತಿಕ ನಾಯಕ ರಾಷ್ಟವಾಗುತ್ತಿದೆ ಎಂದು ಸಚಿವರು ವಿವರ ನೀಡಿದ್ದಾರೆ ಅಸ್ಲಾಂನ ದಿಬ್ರುಫರ್ನಲ್ಲಿ ಬ್ರಹ್ಮಪ್ರಾ ನದಿಯ ಮೇಲೆ ಕಟ್ಟುತ್ತಿರುವ ಬೋಗಿಬೀಲ್ ಸೇತುವೆ ನಿರ್ಮಾಣ ಕಾರ್ತ ಪರಿಶೀಲಿಸಿದ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಈ ವರ್ಷ ಸೇತುವೆ ಉದ್ವಾಟನೆಯಾಗಲಿದೆ ಎಂದು ತಿಳಿಸಿದ್ದಾರೆ

ಬ್ರಹ್ಮತ್ರ ನದಿ ದಂಡೆಯಲ್ಲಿರುವ ಉತ್ತರ ಹಾಗೂ ದಕ್ಷಿಣ ಭಾಗದ ಧೇಮ್ಜಿ ಮತ್ತು ದಿಬ್ರುಘರ್ ಜಿಲ್ಲೆಗಳನ್ನು ಈ ಸೇತುವೆ ಸಂಪರ್ಕಿಸಲಿದೆ ಸುನಾಮಿ ಸಂದರ್ಭದಲ್ಲಿ ನಾಗರಿಕರು ಮತ್ತು ರಕ್ಷಣಾ ಸಂಸ್ಟೆಗಳ ಸಿದ್ದತೆ ಕುರಿತಂತೆ ಮಹಾರಾಷ್ಲದ ಪಲವು ಕರಾವಳಿ ತೀರದಲ್ಲಿ ನಾಳೆ ಅಣಕು ಕಾರ್ಯಾಚರಣೆ ನಡೆಯಲಿದೆ ಸುನಾಮಿಯಂತಹ ಪ್ರಾಕೃತಿಕ ವಿಕೋಪ ಎದುರಿಸುವಲ್ಲಿ ಹಾಗೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸರಕಾರಿ ಸಂಸ್ಟೆಗಳ ಸಿದ್ದತೆ ಪರಾಮರ್ತೆಗಾಗಿ ಈ ಅಣಕು ಕಾರ್ಯಾಚರಣೆ ಆಯೋಜಿಸಲಾಗಿದೆ

ಉತ್ತರ ಪ್ರದೇಶದ ಮಥುರಾ ಮತ್ತು ಬೃಂದಾವನದಲ್ಲಿ ಸಡಗರ ಸಂಭ್ರಮದ ಜನ್ಮಾಷ್ಟಮಿ ಆಚರಣೆಗೆ ಸಕಲ ಸಿದ್ದಕೆ ನಡೆದಿದೆ ಗುಜರಾತ್ ಮತ್ತು ಮಹಾರಾಷ್ಷದಲ್ಲಿ ಜನ್ಮಾಷ್ವಮಿ ಅಂಗವಾಗಿ ಬೆಣ್ಣೆಯ ಮಡಿಕೆ ಒಡೆಯುವ ಅದ್ದೂರಿ ಕಾರ್ಯಕ್ರಮಗಳು ನಡೆಯಲಿವೆ ಬೃಹತ್ ಮಾನವ ಪಿರಮಿಡ್ ರಚಿಸಿ ಎತ್ತರದಲ್ಲಿ ಕಟ್ಟಲಾಗಿರುವ ಬೆಣ್ಣೆ ತುಂಬಿದ ಮಡಿಕೆಯನ್ನು ಒಡೆಯುವ ಸ್ಪರ್ಧಾವಳಿ ಆಯೋಜಿಸಲಾಗುತ್ತಿದೆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಭಾರೀ ಬಹುಮಾನ ನೀಡಲಾಗುತ್ತದೆ ಜನ್ಮಾಷ್ವಮಿ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮನಾಥ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ತು ದೇತದ ಜನತೆಗೆ ಶುಭ ಹಾರೈಸಿದ್ದಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾರ್ಯ ನಿರ್ವಹಿಸುವ ಕುರಿತ ಶ್ರೀಕೃಷ್ಣನ ಉಪದೇಶ ಸಾರ್ವಕಾಲಿಕವಾಗಿದೆ ಎಂದು ರಾಷ್ಷಪತಿ ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ

ಆಯಾ ಜಿಲ್ಲೆ ಮತ್ತು ತಾಲೂಕು ಕೇಂದ್ರದಲ್ಲಿ ಮತ ಎಣಿಕೆ ನಡೆಯಲಿದ್ದು ಸಂಜೆಯ ವೇಳೆಗೆ ಫಲಿತಾಂಶ ಬರಲಿದೆ

ನಾಳಿನ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ

ಈ ವಿಷಯವಾಗಿ ಪಾಕಿಸ್ತಾನಕ್ಕೆ ಸದ್ಯವೇ ಭೇಟಿ ನೀಡಲಿರುವ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಮ್ಪಿಯೋ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ಪಾಕಿಸ್ತಾನ ವಿದೇಶಾಂಗ ಸಚಿವ ಷಾ ಮೆಪಮೂದ್ ಖುರೇಷಿ ತಿಳಿಸಿದ್ದಾರೆ ಭಯೋತ್ಪಾದನೆ ನಿಯಂತ್ರಿಸಲು ಹಾಗೂ ಶಾಂತಿ ಕಾಪಾಡಲು ನೀಡಲಾಗುತ್ತಿದ್ದ ಪಣಕಾಸು ನೆರವಿನ ಮೊತ್ತವನ್ನು ಅಮೆರಿಕ ಮರುಪಾವತಿ ಮಾಡುವ ನಿರೀಕ್ಷೆಯಿದೆ ಎಂದು ಅವರು ಹೇಳಿದ್ದಾರೆ

ಮಾಲ್ಚೋವನ್ ಸಂಸ್ಥೆಯ ಈ ಹೆಲಿಕಾಪ್ಟರ್ ನಲ್ಲಿದ್ದ ಉಕ್ರೇನ್ ದೇಶದ ಇಬ್ಬರು ಸಿಬ್ಬಂದಿ ಸಹ ಮೃತಪಟ್ಟಿದ್ದು ಪೈಲಟ್ ಬದುಕುಳಿದಿದ್ದಾರೆ ಎಂದು ವರದಿ ತಿಳಿಸಿದೆ

ವರ್ಣರಂಜಿತ ಸಮಾರೋಪ ಸಮಾರಂಭ ಜಕಾರ್ತದ ಗೆಲೋರಾ ಕಾರ್ನೋ ಕ್ರೀಡಾಂಗಣದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿ ರಾಣಿ ರಾಮ್ಪಾಲ್ ರಾಷ್ಟರ್ಜ ಹಿಡಿದು ಪಥ ಸಂಚಲನದಲ್ಲಿ ಪಾಲ್ಗೊಂಡರು

ಕೇಂದ್ರ ಕ್ರೀಡಾ ಸಚಿವ ಕರ್ನಲ್ ರಾಜ್ಯವರ್ಧನ್ಸಿಂಗ್ ರಾಥೋಡ್ ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಶಂಸಿಸಿದ್ದಾರೆ